ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ವಲಯವನ್ನು ಬೆಂಬಲಿಸುವ ಹಾಗೂ ಅವುಗಳನ್ನು ತಲುಪುವ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಈ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಸಾಲ ಮಾರುಕಟ್ಟೆ ಬೆಂಬಲ ಹಾಗೂ ಸವಲತ್ತು ಕಲ್ಲಿಸುವ ಹಲವು ಉಪ್ರಮಗಳನ್ನು ಪ್ರಧಾನಿ ಪ್ರಕಟಿಸುವ ನಿರೀಕ್ಷೆಯಿದೆ

ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಬಲಪಡಿಸಲು ಜಿಲ್ಲೆಗಳಿಗೆ ಆಯಾ ಕೇಂದ್ರ ಸಚಿವರು ಭೇಟಿ ನೀಡಲಿದ್ದಾರೆ ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲಿ ಮತ್ತು ಎಂಎಸ್ಎಂಇನ ಕೇಂದ್ರ ರಾಜ್ಯ ಸಚಿವ ಗಿರಿರಾಜ್ ಸಿಂಗ್ ಸಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉದ್ಯೋಗ ಸೃಷ್ಟಿ ಮತ್ತು ದೇಶದ ಒಟ್ಟಾರೆ ಆರ್ಥಿಕ ಅಭಿವ್ಯದ್ದಿಗೆ ಮಹತ್ವದ ಕೊಡುಗೆ ನೀಡುತ್ತಿರುವ ವಲಯಗಳಲ್ಲಿ ಒಂದಾಗಿರುವ ಎಂಎಸ್ಎಂಇಗೆ ಈ ಕಾರ್ಯಕ್ರಮ ಇನ್ನಷ್ಟು ನೆರವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ವಿಷಯಕ್ಷೆ ಸಂಬಂಧಿಸಿದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚಿಸಿದ್ದಾರೆ ಎಂದು ವೈಟ್ಹೌಸ್ನ ಹಿರಿಯ ಅಧಿಕಾರಿಯೊಬ್ಲರು ನಿನ್ನೆ ತಿಳಿಸಿದ್ದಾರೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ವೈಟ್ಹೌಸ್ನ ಮುಖ್ಯ ಆರ್ಥಿಕ ಸಲಹೆಗಾರ ಲ್ವಾರಿ ಕುಡ್ಲೊವ್ ಭಾರತ ಹೆಚ್ಚು ಮೌಲ್ಯಯುತ ಮಿತ್ರರಾಷ್ಟವಾಗಿದೆ ಈ ಬಗ್ಗೆ ಎರಡೂ ರಾಷ್ಟಗಳು ಮಾತುಕತೆ ನಡೆಸಿವೆ ಎಂದಿದ್ದಾರೆ ಆದರೆ ಎರಡು ರಾಷ್ಟಗಳ ಮುಖಂಡರು ವ್ನಾಪಾರ ಕುರಿತು ಚರ್ಚಿಸಿದ ವಿಷಯವನ್ನು ಬಹಿರಂಗಪಡಿಸಲು ಅವರು ನಿರಾಕರಿಸಿದ್ದಾರೆ ಜಮ್ನು ಮತ್ತು ಕಾಶ್ನೀರದ ಕಿಶ್ತವರ್ ಜಿಲ್ಲೆಯಲ್ಲಿ ನಿನ್ನೆ ಬಿಜೆಪಿ ಹಿರಿಯ ಮುಖಂಡ ಮತ್ತು ಆತನ ಸಹೋದರನನ್ನು ಉಗ್ರರು ಬಂದೂಕಿನಿಂದ ಪತ್ತೆ ಮಾಡಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅನಿಲ್ ಪರಿಹರ್ ಮತ್ತು ಆತನ ಸಹೋದರ ಅಜೀತ್ ತಮ್ಮ ಅಂಗಡಿಯಿಂದ ಮನೆಗೆ ಒಂತಿರುಗುವಾಗ ಸಮೀಪದಿಂದಲೇ ಗುಂಡಿಟ್ಲು ಪತ್ತೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಗಾಯಗೊಂಡವರನ್ನು ಕೂಡಲೇ ಆಸ್ವತ್ರಗೆ ದಾಖಲಿಸಲಾದರೂ ಮಾರ್ಗಮಧ್ಯೆ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಹೀಗಾಗಿ ಉಗ್ರರಿಗಾಗಿ ಈ ಪ್ರಾಂತ್ಯದಲ್ಲಿ ಶೋಧ ಕಾರ್ಯ ಕೈಗೊಳ್ಳಲಾಗಿದೆ ಈ ಮಧ್ಯೆ ಕಿತ್ತವರ್ನಲ್ಲಿ ಪೊಲೀಸರು ಕರ್ಪ್ಯೂ ಹೇರಿದ್ದಾರೆ

ಘಟನೆ ಕುರಿತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದಿಗ್ಗಮೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಅಪರಾಧಿಗಳ ಪತ್ತೆಗೆ ಸೂಕ್ತ ಕ್ರಮಕ್ಕೆಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿರುವ ಗ್ಬಹ ಸಚಿವರು ಜಮ್ನು ಮತ್ತು ಕಾಶ್ಮೀರ ರಾಜ್ಯಪಾಲರ ಸಲಹೆಗಾರ ಕೆ

ಬೋಟ್ನ್ವಾನಾದ ಗಾಮೊರೊನ್ನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಭಾರತೀಯ ವಲಸೆಗಾರರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಂ ವೆಂಕಯ್ಯನಾಯ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತ ಸರ್ಕಾರ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಲಾಣ ಕ್ರಮಗಳ ಕುರಿತು ವಿವರಿಸಿದರು ಛತ್ತೀಸಗಢ ವಿಧಾನಸಭೆಯ ಎರಡನೇ ಪಾಗೂ ಅಂತಿಮ ಪಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ

ಈ ಕುರಿತು ಸುತ್ತೋಲೆ ಹೊರಡಿಸಿರುವ ಪಣಕಾಸು ಸಚಿವಾಲಯ ಸೀಮಾ ಸುಂಕ ವಿಧಿಸುವ ಅವಧಿಯನ್ನು ವಿಸ್ತರಿಸುವಂತೆ ವಾಣಿಜ್ಯ ಸಚಿವಾಲಯ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪಣಕಾಸು ಸಚಿವಾಲಯ ಈ ನಿರ್ಧಾರ ಕ್ರೆಗೊಂಡಿದೆ

ಅಸ್ಲಾಂನ ತಿನ್ನುಕಿಯಾ ಜಿಲ್ಲೆಯ ಧೋಲಾದಲ್ಲಿ ನಿನ್ನೆ ಸಂಜೆ ಶಂಕಿತ ಭಯೋತ್ಪಾದರು ಐವರು ನಾಗರಿಕರನ್ನು ಗುಂಡಿಕ್ಕಿ ಪತ್ತೆ ಮಾಡಿದ್ದಾರೆ ಶಸ್ತಧಾರಿ ಭಯೋತ್ಪಾದಕರ ಗುಂಪು ಗ್ರಾಮದೊಳಗೆ ಪ್ರವೇಶಿಸಿ ಮುಗ್ದ ನಾಗರಿಕರ ಮೇಲೆ ಗುಂಡಿನ ದಾಳಿ ನಡೆಸಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಗುಂಡಿನ ದಾಳಿಯಲ್ಲಿ ಪಲವು ಮಂದಿ ಗಾಯಗೊಂಡಿದ್ದಾರೆ ಈವರೆಗೂ ಅಪರಾಧಿಗಳನ್ನು ಗುರುತಿಸುವಲ್ಲಿ ಪೊಲೀಸರಿಗೆ ಸಾಧ್ಯವಾಗಿಲ್ಲ ಈ ಘಟನೆಯಲ್ಲಿ ಉಲ್ಪಾ ಭಯೋತ್ವಾದಕ ಸಂಘಟನೆಯ ಪಾತ್ರ ಇರಬಹುದೆಂದು ಶಂಕಿಸಲಾಗಿದೆ ಅಸ್ಲಾಂ ಮುಖ್ಯಮಂತ್ರಿ ಸೋರ್ಬಾನಂದ ಸೋನೊವಾಲ್ ಫಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಹಾಗೆಯೇ ತಪ್ಪಿತಸ್ಲರ ವಿರುದ್ದ ಕಠಿಣ ಕ್ರಮಕ್ಕೆಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ

ನೇಮಕ ಕುರಿತು ಕೊಲಿಜಿಯಂ ಶಿಫಾರಸು ಆಧರಿಸಿ ಕೇಂದ್ರ ಕಾನೂನು ಸಚಿವಾಲಯ ಆದೇಶ ಹೊರಡಿಸಿದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಕೊಲಿಜಿಯಂ ವ್ಯವಸ್ಠೆಯು ನ್ಯಾಯಮೂರ್ತಿಗಳಾದ ಪೇಮಂತ್ ಗುಪ್ತಾ ಅಜಯ್ ರಸ್ತೋಗಿ ಎಂ ಆರ್ ಶಾ ಹಾಗೂ ಆರ್ ಸುಭಾಷ್ ರೆಡ್ಡಿ ಅವರ ಹೆಸರುಗಳನ್ನು ಮಂಗಳವಾರ ಶಿಫಾರಸು ಮಾಡಿತ್ತು ನ್ಯಾಯಮೂರ್ತಿ ಗುಪ್ತಾ ಪ್ರಸ್ತುತ ಮಧ್ಯಪ್ರದೇಶ ಪೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ನಾಯಮೂರ್ತಿ ರಸ್ತೋಗಿ ತ್ರಿಪುರ ಹೈಕೋರ್ಟ್ ಮುಖ್ಯ ನ್ನಾಯಮೂರ್ತಿಯಾಗಿ ನ್ನಾಯಮೂರ್ತಿ ಶಾ ಪಾಟ್ನಾ ಹೈಕೋರ್ಟ್ ಪಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ಹಾಗೂ ನ್ಯಾಯಮೂರ್ತಿ ಸುಭಾಷ್ ರೆಡ್ಡಿ ಗುಜರಾತ್ನ ಮುಖ್ಯ ನ್ನಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಈ ಮಧ್ಯೆ ಕೇಂದ್ರ ಕಾನೂನು ಸಚಿವಾಲಯ ನಾಲ್ಲು ಕೈಕೋರ್ಟ್ಗಳಿಗೆ ಪಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ

ಇದೇ ವೇಳೆ ಚಂದ್ರಬಾಬು ನಾಯ್ಡು ಪಳೆಯದನ್ನು ಮರೆತು ನಾವು ಈಗ ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಚಂದ್ರಬಾಬು ನಾಯ್ಡು ಎನ್ ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಮತ್ತು ರಾಷ್ಟೀಯ ಕಾನ್ವರೆನ್ಸ್ನ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿದ್ದರು ಏಳು ಸದಸ್ನರ ಕೇಂದ್ರ ತಂಡ ನಿನ್ನೆ ಒಡಿಸಾದ ಗಂಜಮ್ ಜಿಲ್ಲೆಗೆ ಭೇಟಿ ನೀಡಿ ತಿತಿಲಿ ಚಂಡ ಮಾರುತದಿಂದ ಉಂಟಾಗಿರುವ ಪಾನಿ ಕುರಿತು ಪರಿಶೀಲನೆ ನಡೆಸಿದೆ ಇಂದು ಚಂಡಮಾರುತದಿಂದ ಪಾನಿಗೆ ತುತ್ತಾಗಿರುವ ಗಜಪತಿ ಜಿಲ್ಲೆಗೆ ಭೇಟಿ ಪರಿಶೀಲನೆ ಹಾಗೂ ಹಾನಿ ಕುರಿತು ಅಂದಾಜಿಸಲಿದೆ

ಈ ವಿಮಾನ ದುರ್ಘಟನೆಯ ಬಗ್ಗೆ ಶೋಧ ನಡೆಸಿದ ಇಂಡೋನೇಷ್ಯಾದ ಅಧಿಕಾರಿಗಳು ಸಮುದ್ರದಲ್ಲಿ ಪತನಗೊಂಡ ಲಯನ್ ಏರ್ ಜೆಟ್ನ ಬ್ಲಾಕ್ ಬಾಕ್ ಶೋಧದ ಸಮಯದಲ್ಲಿ ಲ್ಲಾಂಡಿಗ್ ಗೇರ್ನ ಕೆಲವು ಭಾಗಗಳು ಪತ್ತೆಯಾಗಿವೆ ಎಂದು ತಿಳಿಸಿದೆ

ಇದುವರೆಗೂ ಬದುಕುಳಿದವರ ಪತ್ತೆಯಾಗಿಲ್ಲ ಮತ್ತು ಮೃತರ ಅಂಗಾಗಳು ಮಾತ್ರ ಸಿಕ್ಕಿವೆ